ಪ್ರಸರಣಾ ಕಂಪನಿಗಳಿಗೆ ಇಂಧನ ಸಚಿವಾಲಯದ ಸೂಚನೆ ರಾಜ್ಯದ ಒಳಗೆ ಮತ್ತು ಹೊರಗೆ ಜನರ ಸಂಚಾರ ಮತ್ತು ಸರಕುಗಳ ಸಾಗಣೆಗೆ ನಿರ್ಬಂಧ ಸಲ್ಲದು ಎಲ್ಲಾ ು

ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳು ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಗಾಯವಾಗಿ ಪಾಲಿಸಬೇಕಾದ ಕಟ್ಟು ನಿಟ್ಟಿನ ಮಾರ್ಗಸೊಚಿಗಳನ್ನು ಆಯೋಗ ಪ್ರಕಟಿಸಿದೆ

ಮನೆ ಮನೆಗೆ ಪ್ರಚಾರ ನಡೆಸುವಾಗ ಐದಕ್ಕಿಂತ ಹೆಚ್ಚಿನ ಮಂದಿ ಸೇರುವಂತಿಲ್ಲ ರೋಡ್ ಶೋ ಸಂದರ್ಭದಲ್ಲಿ ಪ್ರತಿ ಐದು ವಾಹನಗಳಿಗೆ ಬೆಂಗಾವಲು ಸಿಬ್ಬಂದಿ ನಿಯೋಜಿಸಬೇಕು ಸಾರ್ವಜನಿಕ ರ್ಯಾಲಿಗಳಲ್ಲೂ ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಬೇಕೆಂದು ಅದು ಸ್ಪಷ್ಲಪಡಿಸಿದೆ ಚುನಾವಣಾ ಸಿಬ್ಲಂದಿಗೆ ತರಬೇತಿ ನೀಡುವಾಗ ವಿಶಾಲ ಸಭಾಂಗಣಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಆನ್ಲ್ಟೆನ್ ತರಬೇತಿಗೆ ವ್ಯವಸ್ಥೆ ಮಾಡಬೇಕು ನಾಮಪತ್ರ ಠೇವಣಿ ಮೊತ್ತ ಸಲ್ಲಿಕೆ ಮತ್ತಿತರ ವ್ಯವಹಾರಗಳನ್ನು ಅನ್ಲೈನ್ ಮೂಲಕವೇ ನಡೆಸಲು ವ್ಯವಸ್ಥೆ ಮಾಡಬೇಕು ನಾಮಪತ್ರ ಸಲ್ಲಿಸುವಾಗ ಇಬ್ಬರು ವ್ಯಕ್ತಿಗಳು ಮತ್ತು ಎರಡು ವಾಹನಗಳಿಗೆ ಮಾತ್ರ ಅವಕಾಶ ನೀಡಬೇಕು ಎಂದು ಆಯೋಗ ಸೂಚಿಸಿದೆ ಚುನಾವಣಾ ಚಟುವಟಿಕೆ ವೇಳೆ ಪ್ರತಿಯೊಬ್ಬರು ಮುಖಗವಸು ಧರಿಸಬೇಕು ಪ್ರವೇಶ ಸ್ದಳಗಳಲ್ಲಿ ಥರ್ಮಲ್ ಸ್ಕೀನಿಂಗ್ ನಡೆಸಬೇಕು ಸ್ಯಾನಿಟೈಸರ್ ಸೋಪು ಮತ್ತು ನೀರಿನ ಸೌಕರ್ಯ ಕಲ್ಪಿಸಬೇಕು ಮತಗಟ್ಟಿಗಳಲ್ಲಿ ಸಾಮಾಜಿಕ ಅಂತರದೊಂದಿಗೆ ಗರಿಷ್ಠ ಒಂದು ಸಾವಿರ ಮತದಾರರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಆಯೋಗ ಸೂಚಿಸಿದೆ

ಈ ವಾರದ ಆರಂಭದಲ್ಲಿ ರಾಜೀನಾಮೆ ನೀದಿದ್ದ ಅಶೋಕ್ ಲಾವಸ ಅವರ ಸ್ಲಾನಕ್ಕೆ ಈ ನೇಮಕ ನಡೆದಿದೆ

ಬಿಹಾರ ವಿಧಾನಸಭೆಗೆ ಚುನಾವಣೆ ನಡೆಸಲು ಸಿದ್ದತೆಗಳು ನಡೆಯುತ್ತಿರುವ ಸಂದರ್ಭದಲ್ಲೇ ಕುಮಾರ್ ಅವರ ನೇಮಕ ನಡೆದಿದೆ

ಹತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ನಾಲ್ಲು ಬ್ಯಾಂಕುಗಳಲ್ಲಿ ವಿಲೀನಗೊಳಿಸಿದ ಕೇಂದ್ರ ಸರ್ಕಾರದ ನಿರ್ಧಾರದ ಹಿಂದೆ ರಾಜೀವ್ಕುಮಾರ್ ಮಹತ್ವದ ಪಾತ್ರ ವಹಿಸಿದ್ದರು ಎರಡೂವರೆ ವರ್ಷಗಳ ಕಾಲ ಹಣಕಾಸು ಕಾರ್ಯದರ್ಶಿಯಾಗಿ ಅವರು ಕೆಲವು ದಿಟ್ಟ ನಿರ್ಧಾರಗಳ ಮೂಲಕ ಬ್ಲಾಂಕಿಂಗ್ ವಲಯವನ್ನು ಪ್ರತಿಸ್ಸಂದನ ಮತ್ತು ಜವಾಬ್ಲಾರಿಯುತ ರಂಗವಾಗಿ ಉತ್ತೇಜಿಸಲು ಹಲವಾರು ನೀತಿ ನಿರ್ಧಾರಗಳನ್ನು ಕೈಗೊಂಡಿದ್ದರು ಅವರ ಅಧಿಕಾರಾವಧಿಯಲ್ಲಿ ಸಾರ್ವಜನಿಕ ಬ್ಯಾಂಕಿಂಗ್ ವಲಯಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ಮರು ಬಂಡವಾಳ ಒದಗಿಸಲಾಗಿತ್ತು ಪ್ರಧಾನಮಂತ್ರಿ ಜನಧನ್ ಯೋಜನೆ ಮುದ್ರಾ ಸಾಲ ಯೋಜನೆ ಹಣಕಾಸು ಸೇರ್ಪಡೆ ಮತ್ತು ಉದ್ಯೋಗ ಸೃಷ್ಟಿ ಮತ್ತಿತರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಜಾರಿಯಲ್ಲಿ ರಾಜೀವ್ಕುಮಾರ್ ನಿರ್ಣಾಯಕ ಪಾತ್ರ ವಹಿಸಿದ್ದರು

ಸಚಿವಾಲಯದ ಈ ಕ್ರಮದಿಂದ ವಿದ್ಯುತ್ ವಿತರಣಾ ಕಂಪನಿಗಳ ಮೇಲೆ ಬೀಳುತ್ತಿದ್ದ ಹಣಕಾಸಿನ ಹೊರೆ ಕಡಿಮೆಯಾಗಲಿದೆ ದೇಶದಲ್ಲಿ ಬ್ಲಾಂಕ್ ಸಾಲಗಳ ಬದ್ಡಿದರ ಕಡಿಮೆಯಾಗುತ್ತಿರುವ ಬೆಳವಣಿಗೆಯ ನಡುವೆಯೂ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಕಂಪನಿಗಳ ತಡಪಾವತಿ ಶುಲ್ಲ ಏರುತ್ತಲೇ ಸಾಗಿದೆ

ಇದರಿಂದ ಈ ಕಂಪನಿಗಳ ನಗದು ಲಭ್ಯತೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಸರ್ಕಾರದ ಈ ಕ್ರಮ ಇನ್ನು ಮುಂದೆ ವಿದ್ಯುತ್ ವಿತರಣಾ ಕಂಪನಿಗಳಲ್ಲಿ ನಗದು ಲಭ್ಯತೆಗೆ ಸಹಕಾರಿಯಾಗಲಿದೆ

ಅಂತಾರಾಜ್ಯ ಮತ್ತು ರಾಜ್ಯದ ಒಳಗೆ ಜನರು ಮತ್ತು ಸರಕುಗಳ ಸಂಚಾರಕ್ಕೆ ಪ್ರತ್ಯೇಕ ಅನುಮತಿ ಅನುಮೋದನೆ ಅಥವಾ ವಿದ್ಯುನ್ಮಾನ ರಹದಾರಿ ನೀಡಬೇಕಾದ ಅಗತ್ಯವಿಲ್ಲ

ದೇಶದ ಹಲವೆಡೆ ಇಂದು ಗಣೇಶ ಚತುರ್ಥಿ ಹಬ್ಬವನ್ನು ಸಂಭ್ರಮ ಸದಗರ ಮತ್ತು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಜ್ಞಾನ ಸಮ್ಬದ್ದಿ ಮತ್ತು ಅದ್ವಷ್ಪದ ಸಂಕೇತವಾಗಿರುವ ಗಜಮುಖನ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ವಿಶೇಷ ಪೊಜೆ ಸಲ್ಲಿಸಲಾಗುತ್ತದೆ ಮಹಾರಾಷ್ಟದಲ್ಲಿ ಈ ಹಬ್ಬವನ್ನು ವೈಶಿಷ್ಟ್ ಪೂರ್ಣವಾಗಿ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಲು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ

ಗಣೇಶ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಜನತೆ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು

ಮಹಾರಾಷ್ಟ್ದಲ್ಲಿ ಹತ್ತು ದಿನಗಳ ಗಣೇಶೋತ್ವವಕ್ಕೆ ಇಂದು ವಿಧ್ಯುಕ್ತ ಚಾಲನೆ ದೊರೆತಿದೆ ರಾಜ್ಯಾದ್ಯಂತ ಜನರ ಬಾಯಿಂದ ಗಣಪತಿ ಬೊಪ್ಪ ಮೋರ್ಯಾ ಮಂಗಳಮೂರ್ತಿ ಮೋರ್ಯಾ ಮಂತ್ರಘೋಷಗಳು ಮೊಳಗುತ್ತಿವೆ ಲಡ್ಲು ಕಡಬು ಸೇರಿದಂತೆ ವಿಶೇಷ ತಿನಿಸುಗಳನ್ನು ಮೋದಕ ಪ್ರಿಯನಿಗೆ ಸಮರ್ಪಿಸಿ ಎಲ್ಲೆಡೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಗುತ್ತಿದೆ ಮುಂಬೈ ಮಹಾನಗರಿಯಂತೂ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದೆ

ಸ್ಥಳೀಯ ಕೊಂಕಣಿ ಭಾಷೆಯಲ್ಲಿ ಈ ಹಬ್ಬವನ್ನು ಚವತ್ ಎಂದು ಕರೆಯುತ್ತಾರೆ ಕುಟುಂಬದ ಸದಸ್ಯರೆಲ್ಲರೂ ಒಗ್ಗೂಡಿ ಸಂತಸದಿಂದ ಹಬ್ಬ ಆಚರಿಸಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ ಈ ಬಾರಿ ದೇಶದೆಲ್ಲಡೆ ಗಣೇಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಯಾ ರಾಜ್ಯ ಸರ್ಕಾರಗಳು ನಿಯಂತ್ರಣ ಮಾರ್ಗಸೂಚಿಗಳನ್ನು ಹೊರಡಿಸಿ ನಿರ್ಬಂಧ ವಿಧಿಸಿದೆ

ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಆಭರಣ ತಯಾರಿಕರ ನೋಂದಣಿ ಮತ್ತು ನವೀಕರಣ ಆನ್ಲ್ಟೆನ್ ವ್ಯವಸ್ನೆ ಅನಾವರಣಗೊಳಿಸಿ ಅವರು ಮಾತನಾಡಿದರು ಚೆನ್ನದ ಆಭರಣಗಳು ಮತ್ತು ಕಲಾಕ್ಪತಿಗಳಿಗೆ ಹಾಲ್ಮಾರ್ಕಿಂಗ್ ಮುಂದಿನ ವರ್ಷದಿಂದ ಕಡ್ಡಾಯವಾಗಲಿದೆ